ಪೆಟ್ರೋಲ್ ಡೀಸೆಲ್ ಮೇಲಿತ ತೆರಿಗೆ ಹೆಚ್ಚಳ ಚಿನ್ನ ಆಮದು ಸುಂಕ ಏರಿಕೆ ಭಾರಿ ಶ್ರೀಮಂತರಿಗೆ ಹೆಚ್ಚುವರಿ ಸರ್ಚಾರ್ಜ್

ಕೇಂದ್ರ ಬಜೆಟ್ ನಾಗರಿಕಸ್ನೇಹಿ ಅಭಿವ್ಯದ್ಧಿಸ್ನೇಹಿ ಭವಿಷ್ಯದ ದೃಷ್ಟಿಕೋನ ಒಳಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ

ವಿದ್ಯುಜ್ಚಾಲಿತ ವಾಹನಗಳನ್ನು ಖರೀದಿ ಮೇಲಿನ ಬಡ್ಡಿ ಕಡಿತಕ್ಕೆ ಆದಾಯ ತೆರಿಗೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿವರೆಗೆ ಹೆಚ್ಚುವರಿ ರಿಯಾಯಿತಿ ಘೋಷಿಸಲಾಗಿದೆ

ವಿದ್ಯುತ್ಚಾಲಿತ ವಾಪನಗಳ ಆಯ್ದ ಬಿಡಿ ಭಾಗಗಳ ಮೇಲೆ ಆಮದು ಸುಂಕ ಇಳಿಕೆ ಮಾಡಲಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ ಒಂದು ರೂಪಾಯಿ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ರಸ್ತೆ ಕರ ವಿಧಿಸಲಾಗಿದೆ

ಟ್ಟೆಲ್ಸ್ ಗೋಡಂಬಿ ಕಾಳುಗಳು ವಾಹನ ಬಿಡಿ ಭಾಗಗಳು ಕೆಲವು ವಿಧದ ಸಿಂಥೆಟಿಕ್ ರಬ್ಬರ್ ಡಿಜಿಟಲ್ ಮತ್ತು ವಿಡಿಯೋ ರೆಕಾರ್ಡರ್ ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಮೇಲಿನ ಮೂಲ ಆಮದು ಸುಂಕದಲ್ಲಿ ಹೆಚ್ಚಳ ಮಾಡಲಾಗಿದೆ

ಆದಾಯ ತೆರಿಗೆ ಸಲ್ಲಿಕೆ ಹಾಗೂ ತೆರಿಗೆ ಸಮಸ್ಟೆಗಳನ್ನು ಪರಿಹರಿಸಲು ನಿಯಮಗಳ ಮತ್ತಷ್ಟು ಸರಳೀಕರಣಕ್ಕೆ ಕ್ರಮ ಕ್ಟೆಗೊಳ್ಳಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒಂದು ನೂರು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು

ಭ್ರಷ್ಟಾಚಾರ ನಿಗ್ರಹ ಒಂಬಡ್ಸ್ಮನ್ ಲೋಕಪಾಲ್ ಸಂಸ್ಥೆಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಂದು ನೂರು ಕೋಟಿ ರೂಪಾಯಿ ನೀಡಲಾಗಿದೆ

ಇದಕ್ಕೂ ಮುನ್ನ ಪಣಕಾಸು ಸಚಿವರು ರಾಷ್ಟಪತಿ ಭವನಕ್ಕೆ ಶೆರಳಿ ಬಜೆಟ್ ಮಂಡನೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಅನುಮತಿ ಕೋರಿದರು ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ಬಜೆಟ್ ಮಂಡನೆಗೆ ಅನುಮೋದನೆ ನೀಡಿತು ಇಂದು ಮಂಡಿಸಲಾದ ಕೇಂದ್ರ ಬಜೆಟ್ ನಾಗರಿಕ ಸ್ನೇಹಿಯಾಗಿದ್ದು ಅಭಿವೃದ್ಧಿಸ್ನೇಹಿ ಹಾಗೂ ಭವಿಷ್ಯದ ದೃಷ್ಟಿಕೋನವನ್ನು ಒಳಗೊಂಡಿದೆ ಬಡವರ ಸಬಲೀಕರಣ ಹಾಗೂ ಯುವಜನರ ಉತ್ತಮ ಭವಿಷ್ಯ ರೂಪಿಸುವುದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಷ್ವೀಯ ಅಧ್ವಕ್ಷ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಮಾತನಾಡಿ ರೈತರ ಪ್ರಗತಿ ಬಡವರಿಗೆ ಗೌರವಯುತ ಬದುಕು ಮಧ್ಯಮ ವರ್ಗದವರಿಗೆ ಅಗತ್ಯವಿರುವ ಸೌಲಭ್ಯಗಳು ಹಾಗೂ ಭಾರತೀಯ ಉದ್ದಿಮೆಯನ್ನು ಉತ್ತೇಜಿಸುವಂತಹ ಬಜೆಟ್ ಇದಾಗಿದೆ ಎಂದು ಬಣ್ಣೆಸಿದ್ದಾರೆ ಇಂದು ಮಂಡಿಸಲಾದ ಕೇಂದ್ರ ಬಜೆಟ್ ಕುರಿತು ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಇಂದು ಅಪರಾಹ್ನ ನೇರ ಪ್ರಸಾರ ಮಾಡಿತು ಖ್ಯಾತ ತೆರಿಗೆ ಸಲಹೆಗಾರ ವಿಜಯ್ ರಾಜೇಶ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲದಯ ನಿವೃತ್ತ ಪ್ರಾಧ್ವಾಪಕ ಡಾ

ವೆಂಕಟಾರೆಡ್ಡಿ ಹಾಗೂ ಪತ್ರಕರ್ತ ಕೆ

ಶಿವರಾಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ರಾಯಚೂರು ಜಿಲ್ಲೆಯ ಯರಮರಸ್ನಲ್ಲಿಂದು ಜಲಧಾರೆ ಯೋಜನೆ ಮಾಹಿತಿ ವಿನಿಮಯ ಸಭೆಯಲ್ಲಿ ಮಾತನಾಡಿದ ಅವರು ಈ ಯೋಜನೆಯಡಿ ವಿಜಯಮರ ಮಂಡ್ಯ ಚಿತ್ರದುರ್ಗ ಮತ್ತು ರಾಯಚೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದು

ದೇವೇಗೌಡ ತಿಳಿಸಿದ್ದಾರೆ